ಘಟನೆ ಹಿನ್ನೆಲೆಯಲ್ಲಿ ಬೆಂಗಳೂರು ಹುಬ್ಬಳ್ಳಿ ಬೆಳಗಾವಿ ಮೈಸೂರು ಮತ್ತು ಮಂಗಳೂರು ವಿಮಾನ ನಿಲ್ದಾಣಗಳ ಭದ್ರತೆಯನ್ನು ಹೆಚ್ಚಿಸಲಾಗಿದೆ ಎಂದು ಅವರು ತಿಳಿಸಿದರು ಗಣರಾಜ್ಯೋತ್ಸವಕ್ಕೆ ಮುನ್ನ ಇಂತಹ ಫಟನೆಗಳು ಕಳೆದ ಏಳು ವರ್ಷಗಳಿಂದ ದೇಶದ ವಿವಿಧಿಡೆ ಸಂಭವಿಸುತ್ತಿದ್ದು ಕೆಲವು ದುಷ್ಪಶಕ್ತಿಗಳು ಕಾನೂನು ಸುವ್ಧವಸ್ಥೆ ಹದಗೆಡಿಸುವ ಸಂಚು ನಡೆಸುತ್ತಿವೆ ಎಂದು ಬಸವರಾಜ ಬೊಮ್ಲಾಯಿ ಹೇಳದರು ಈ ಮಧ್ಯೆ ಯಾದಗಿರಿ ಬಸ್ ನಿಲ್ದಾಣದಲ್ಲಿ ಸಂಶಯಾಸ್ವದ ಚೀಲ ಪತ್ತೆಯಾಗಿ ಸ್ವಲ್ಪ ಹೊತ್ತು ಬಿಗುವಿನ ಪರಿಸ್ತಿತಿ ನಿರ್ಮಾಣವಾಗಿತ್ತು ಸ್ವಳಕ್ಕೆ ಪೊಲೀಸ್ ಶ್ವಾನ ದಳವನ್ನು ಕರೆಸಿ ತಪಾಸಣೆ ನಡೆಸಿ ಬಾಂಬ್ ಇಲ್ಲ ಎಂಬುದನ್ನು ದೃಢಪಡಿಸಿಕೊಳ್ಲಾಯಿತು ಎಂದು ಪೊಲೀಸರು ತಿಳಿಸಿದ್ದಾರೆ

ಅಕ್ಷರ ದಾಸೋಹದಡಿ ದಿಸಿಯೂಟ ತಯಾರಿಸುವ ಸಾವಿರಾರು ಕಾರ್ಯಕರ್ತೆಯರು ದಾವಣಗೆರೆ ಪಾವೇರಿ ಗದಗ ಬಳ್ದಾರಿ ಚಿಕ್ಕಮಗಳೂರು ಶಿವಮೊಗ್ಗ ಚಿತ್ರದುರ್ಗ ರಾಮನಗರ ತುಮಕೂರು ಬೀದರ್ ಯಾದಗಿರಿ ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿ ನಗರದ ರೈಲು ನಿಲ್ದಾಣದಿಂದ ಫ್ರೀಡಂ ಪಾರ್ಕ್ವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿದರು ಅಕ್ಷರ ದಾಸೋಹ ಬಿಸಿಯೂಟ ತಯಾರಕರ ಒಕ್ಕೂಟ ಹಾಗೂ ಸಿಐಟಿಯುಸಿ ಸಂಘಟನೆ ಎರಡು ದಿನಗಳ ಪ್ರತಿಭಟನೆಗೆ ಕರೆ ನೀಡಿದ್ದು ಇಂದು ಮತ್ತು ನಾಳೆ ಶಾಲೆಗಳಲ್ಲಿ ಬಿಸಿಯೂಟ ತಯಾರಿಕೆ ಇರುವುದಿಲ್ಲ ಎಂದು ಸಂಘಟನೆ ತಿಳಿಸಿದೆ

ಬಿಸಿಯೂಟ ಪೂರ್ಟಕ ವ್ಯವಸ್ಥೆಯನ್ನು ಖಾಸಗಿ ಸಂಸ್ಥೆಗಳಿಗೆ ನೀಡುವ ಆಲೋಚನೆ ಕೈಬಿಡಬೇಕು ಮಧ್ಯಾನ್ವದ ಬಿಸಿಯೂಟ ತಯಾರಕರನ್ನು ಕಾರ್ಮಿಕರೆಂದು ಪರಿಗಣಿಸಿ ಕಾರ್ಮಿಕ ಕಾಯಿದೆ ಅಡಿ ತರಬೇಕು ಎಂಬುದೂ ಪ್ರತಿಭಟನಾಕಾರರ ಬೇಡಿಕೆಯಾಗಿದೆ

ಸ್ಕೀಂ ಜಾರಿ ಕುರಿತಂತೆ ಮಾಜಿ ಸಚಿವ ಬಸವರಾಜ ರಾಯರೆಡ್ಡಿ ಅಪಸ್ತರ ಎತ್ತುವ ಮೂಲಕ ಜನರ ಹಾದಿ ತಪ್ಪಿಸುತ್ತಿದ್ದಾರೆ ಎಂದು ಯಲಬುರಗಿ ಶಾಸಕ ಹಾಲಪ್ಪ ಆಚಾರ್ ಟೀಕಿಸಿದ್ದಾರೆ ಕೊಪ್ಪಳದಲ್ಲಿಂದು ಸುದ್ದಿಗೋಷ್ನಿಯಲ್ಲಿ ಮಾತನಾಡಿದ ಅವರು ಕಾಂಗ್ರೆಸ್ ಅಧಿಕಾರವಿದ್ದಾಗ ಕೆಲಸ ಮಾಡದ ರಾಯರೆಡ್ಡಿ ಈಗ ತಗಾದೆ ಎತ್ತುತ್ತಿರುವುದು ಸರಿಯಲ್ಲ ಎಂದು ಹೇಳದರು ಕೊಪ್ಪಳ ಏತ ನೀರಾವರಿ ಯೋಜನೆಯ ಕಾಮಗಾರಿ ಆರಂಭದ ಪಂತದಲ್ಲಿದೆ

ಪಾಟೀಲ್ ಪಕ್ಷದ ಹೈಕಮಾಂಡ್ ಅನ್ನು ಒತ್ತಾಯಿಸಿದ್ದಾರೆ ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಜಿಲ್ಲಾ ಪಂಚಾಯತ್ ಮತ್ತು ಗ್ರಾಮ ಪಂಚಾಯತ್ ಬುನಾವಣೆಗಳು ಪತ್ತಿರವಾಗುತ್ತಿದ್ಲು ಪಕ್ಷ ಸಂಘಟನೆ ದೃಷ್ಷಿಯಿಂದ ಕೆಪಿಸಿಿ ಅಧ್ಯಕ್ಷರ ನೇಮಕ ತುರ್ತಾಗಿ ಆಗಬೇಕಿದೆ ಎಂದು ಹೇಳದರು ಪಕ್ಷದ ಹೈಕಮಾಂಡ್ ಈ ಬಗ್ಗೆ ತುರ್ತು ಕ್ರಮ ಕೈಗೊಳ್ಳಬೇಕು ಕೆಪಿಸಿಗೆ ನಾಲ್ವರು ಕಾರ್ಯಾಧಕ್ಷ ಸ್ಥಾನದ ಅಗತ್ಯವಿಲ್ಲ ಒಂದು ಕಾರ್ಯಾಧ್ಯಕ್ಷ ಸ್ಥಾನ ಮತ್ತು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ವ್ಯವಸ್ಥೆಯೇ ಮುಂದುವರೆಯಬೇಕು ಎಂದು ತಿಳಿಸಿದರು ರಾಜ್ಯದಲ್ಲಿ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಸ್ಥಾನ ಮತ್ತು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕನ ಹುದ್ದೆಗೆ ಪ್ರತ್ಯೇಕವಾಗಿ ನೇಮಕ ಮಾಡಬೇಕು ಒಬ್ಬರೇ ವ್ಯಕ್ತಿಗೆ ಈ ಎರಡೂ ಸ್ಥಾನಗಳಲ್ಲಿ ಜವಾಬ್ದಾರಿ ನೀಡುವುದು ಸರಿಯಲ್ಲ ಎಂದು ಅವರು ಹೇಳಿದರು ಈ ಹಿಂದೆ ಮಹಾರಾಷ್ಟದಲ್ಲಿ ಈ ನಿಯಮ ಅನ್ವಯಿಸಲಾಗಿತ್ತು ಪಕ್ಷದ ಹಿತದೃಷ್ಟಿಯಿಂದ ಕರ್ನಾಟಕದಲ್ಲೂ ಇದೇ ನಿಯಮ ಪಾಲನೆಯಾಗಬೇಕು ಎಂದು ಎಚ್

ಪನ್ನೆರಡನೇ ಶತಮಾನದಲ್ಲಿ ಸಮಾಜದಲ್ಲಿನ ಅಸಮಾನತೆ ಶೋಷಣೆಗಳ ವಿರುದ್ದ ವಚನಗಳ ಮೂಲಕ ದನಿ ಎತ್ತಿದ ಶರಣ ಅಂಬಿಗರ ಚೌಡಯ್ಯ ಜಯಂತಿಯನ್ನು ರಾಜ್ಯಾದ್ಯಂತ ಇಂದು ಆಚರಿಸಲಾಗುತ್ತಿದೆ

ಗದಗ ಜಿಲ್ಲಾ ಉಸ್ತುವಾರಿ ಸಚಿವ ಸಿಸಿಪಾಟೀಲ್ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ಶರಣ ಅಂಬಿಗರ ಚೌಡಯ್ಯ ಪಾಲಿಸಿದ ತತ್ವಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ತಿಳಿಸಿದರು